ಈ ಮುನ್ನವೇ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರಗೊಂಡಿತ್ತು ಮಸೂದೆ ಕುರಿತು ರಾಜ್ಯಸಭೆಯಲ್ಲಿ ಉತ್ತರ ನೀಡಿದ ಕಾನೂನು ಮತ್ತು ನ್ಲಾಯಾಂಗ ಸಚಿವ ರವಿಶಂಕರ್ ಪ್ರಸಾದ್ ಪರಿತಿಷ್ಲ ಜಾತಿ ಮತ್ತು ಪಂಗಡಗಳ ಸಮುದಾಯದವರ ಆಭಿವ್ಯದ್ಲಿಗೆ ಎನ್ಡಿಎ ಸರ್ಕಾರ ಪಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಶಾಸಕಾಂಗದಲ್ಲಿ ಎಸ್

ಎಸ್ಟಿ ಸಮುದಾಯದವರಿಗೆ ಮೀಸಲಾತಿ ನೀಡಿರುವುದರಿಂದ ಈ ಸಮುದಾಯದವರ ಸಬಲೀಕರಣವಾಗಿದೆ ಸಮುದಾಯದ ಪಲವು ನಾಯಕರು ಎವಿಧ ವಲಯಗಳಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಾಗಿದೆ ಎಂದು ಸಚಿವರು ತಿಳಿಸಿದರು ಎಲ್ಲಾ ಸದಸ್ಕರು ಪಕ್ಷಾಕೀತವಾಗಿ ಮಸೂದೆಯನ್ನು ಬೆಂಬಲಿಸಿದ್ದು ಕೆಲವು ಸದಸ್ಕರು ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಮಸೂದೆ ವ್ಯಾಪ್ತಿಯಲ್ಲಿ ಸೇರ್ಪಡೆ ಮಾಡದಿರುವ ಕುರಿತು ಪ್ರಶ್ನಿಸಿದರು ಶತಮಾನಗಳ ಕಾಲ ಇತ್ತರ್ಥವಾಗದೇ ಉಳಿದಿದ್ದ ರಾಮಜನ್ನಭೂಮಿ ವಿವಾದವನ್ನು ಕಾಂಗ್ರೆಸ್ ಉದ್ದೇಶಮೂರ್ವಕವಾಗಿ ಸಂಘರ್ಷಕ್ಕೀಡು ಮಾಡಿತ್ತು ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಟೀಕಿಸಿದ್ದಾರೆ ಜಾರ್ಖಂಡ್ನ ಧನಬಾದ್ನಲ್ಲಿಂದು ಚುನಾವಣಾ ರ್ಕಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಅವರು ವಿವಾದವನ್ನು ಶಾಂತಿಯುತವಾಗಿ ಬಗೆಹರಿಸುವುದಾಗಿ ತಮ್ಮ ಪಕ್ಷ ಜುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯನ್ನು ಈಡೇರಿಸಿದೆ ಎಂದು ತಿಳಿಸಿದರು ದೇಶದ ಏಕತೆ ಭಾಕೃತ್ತ ಸಾಮರಸ್ಥವನ್ನು ಬಲಪಡಿಸಲು ಎಲ್ಲಾ ಪ್ರಯತ್ನ ಮಾಡಲಾಗುತ್ತಿದೆ ಎಲ್ಲಾ ಧರ್ಮದವರು ಸಾಮರಸ್ಥದಿಂದ ಬದುಕುವುದಕ್ಕೆ ಭಾರತ ಅತ್ಯುತ್ತಮ ಮಾದರಿಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಇಡೀ ಜಗತ್ತಿಗೆ ಭಾರತ ಏಕತೆಯ ಸಂದೇಶ ನೀಡಿದ್ದು ತ್ರಿವಳಿ ತಲಾಕ್ ಎರುದ್ಧ ಕರಿಣ ಕಾನೂನು ಜಾರಿಗೊಳಿಸಿರುವುದರಿಂದ ಮುಸ್ಲಿಂ ಸಮುದಾಯದ ಸಮೋದರಿಯರಿಗೆ ಪ್ರಯೋಜನವಾಗಲಿದೆ ಎಂದ ಪ್ರಧಾನಮಂತ್ರಿ ರೈತರು ಮತ್ತು ವರ್ತಕರಿಗೆ ನೀಡಲಾಗಿದ್ದ ಭರವಸೆಗಳನ್ನು ಈಡೇರಿಸಲಾಗಿದೆ ಎಂದು ತಿಳಿಸಿದರು

ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ನೇತೃತ್ವದ ಐವರು ಸದಸ್ಕರ ಪೀಠ ಈ ಆರ್ಜಗಳನ್ನು ವಿಚಾರಣೆಗೆ ಅರ್ಷರಲ್ಲವೆಂದು ತಿರಸ್ಕರಿಸಿದೆ

ಉಳಿದವುಗಳನ್ನು ತೃತೀಯ ವ್ಯಕ್ತಿಗಳು ಸಲ್ಲಿಸಿದ್ದರು

ಈ ಪೈಕಿ

ಪ್ಲೆದ್ದಾಬಾದ್ ಎನ್ಕೌಂಟರ್ ಪ್ರಕರಣದ ತನಿಖೆಗಾಗಿ ಸುಪ್ರೀಂಕೋರ್ಟ್ನ ನಿವ್ಸತ್ತ ನ್ಯಾಯಮೂರ್ತಿ ವಿ

ಸಿರ್ಮರ್ಕರ್ ನೇತೃತ್ವದಲ್ಲಿ ತ್ರಿಸದಸ್ಕ ಆಯೋಗವನ್ನು ಸರ್ವೋಜ್ದ ನ್ವಾಯಾಲಯ ಇಂದು ನೇಮಕ ಮಾಡಿದೆ ಬಾಂಬೆ ಹೈಕೋರ್ಟ್ ನಿವ್ವಕ್ತ ನ್ನಾಯಾಧೀಶರಾದ ರೇಖಾ ಸುಂದರ್ ಬಲ್ಡೋಟ ಮತ್ತು ಸಿಬಿಐ ಮಾಜಿ ನಿರ್ದೇಶಕ ಡಿ ಆರ್ ಕಾರ್ತಿಕೇಯನ್ ಅವರು ಆಯೋಗದ ಇತರ ಸದಸ್ಯರಾಗಿದ್ದಾರೆ

ಪ್ಲೆದ್ದಾಬಾದ್ನಲ್ಲಿ ಇತ್ತೀಚೆಗೆ ಪಶುವ್ಲೆದ್ದೆಯೊಬ್ಲರ ಮೇಲೆ ಸಾಮೂಹಿಕ ಅತ್ನಾಚಾರ ನಡೆಸಿ ಪತ್ನೆ ಮಾಡಿದ ಆರೋಪದ ಮೇಲೆ ನಾಲ್ಲರನ್ನು ಬಂಧಿಸಲಾಗಿದ್ದು ಆ ನಂತರ ಪ್ರಕರಣದ ವಿಚಾರಣಾ ವೇಳೆ ಮೊಲೀಸ್ ಎನ್ಕೌಂಟರ್ನಲ್ಲಿ ಈ ನಾಲ್ವರು ಆರೋಪಿಗಳು ಸಾವಿಗೀಡಾಗಿದ್ದರು ಈ ಮಧ್ಯೆ ತೆಲಂಗಾಣ ಪೈಕೋರ್ಟ್ ಮತ್ತು ರಾಷ್ಷೀಯ ಮಾನವ ಪಕ್ಷುಗಳ ಆಯೋಗದಲ್ಲಿರುವ ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್

ಮೋಜ್ವೆ ನೇತೃತ್ವದ ಪೀಠ ತಡೆಹಿಡಿದಿದ್ದು

ತನಿಖಾ ಕಾಯ್ವೆಯಡಿ ಆಯೋಗಕ್ಕೆ ವಿಜಾರಣೆ ಮತ್ತು ತನಿಖೆಯ ಎಲ್ಲಾ ಅಧಿಕಾರ ನೀಡಲಾಗಿದೆ ಎಂದು ಪೀಠ ತಿಳಿಸಿದೆ ಪ್ರಕರಣ ಕುರಿತು ತೆಲಂಗಾಣ ಸರ್ಕಾರದ ಪರ ವಾದ ಮಂಡಿಸುತ್ತಿರುವ ಓರಿಯ ವಕೀಲ ಮುಕುಲ್ ರೋಫ್ಲಿಗೆ ರಾಜ್ಯದಲ್ಲಿ ಮೊಲೀಸ್ ಆಯುತ್ತರೊಬ್ಲರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿ ಪ್ರಕರಣದ ತನಿಖೆ ನಡೆಸುತ್ತಿದ್ದು ಇದರ ವರದಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದರು

ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕ್ಲೆಗೊಂಡಿದ್ದು

ಮಾಧುಸ್ವಾಮಿ

ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬ್ವಾಕ್ಲ್ಲಾಗ್ ಹುದ್ದೆಗಳ ಭರ್ತಿಗೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಉಪಸಮಿತಿ ರಚನೆಗೆ ಸಂಪುಟ ಸಮ್ಮತಿಸಿದೆ

ಅಸ್ಲಾಂ ನಾಗರಿಕರ ಪಕ್ಕುಗಳು ಮತ್ತು ಸುಂದರ ಸಂಸ್ಚತಿಯನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅವರು ತಮ್ಮ ಟ್ವಿಟ್ಟರ್ ಸಂದೇತದಲ್ಲಿ ಭರವಸೆ ನೀಡಿದ್ದಾರೆ ಅಸ್ಲಾಂ ಜನರ ರಾಜಕೀಯ ಭಾಷಿಕ ಸಾಂಸ್ಟರಿಕ ಮತ್ತು ಜಮೀನು ಪಕ್ಕುಗಳನ್ನು ಸಂವಿಧಾನಾತ್ತಕವಾಗಿ ರಕ್ಷಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಅಸ್ಲಾಂ ರಾಜ್ಯ ಪ್ರಗತಿಪಥದಲ್ಲಿ ಮುಂದುವರಿಯಲಿದೆ ಎಂದೂ ಸಪ ಅವರು ಪೇಳಿದ್ದಾರೆ ಬ್ರಿಟನ್ ಸಂಸದೀಯ ಜುನಾವಣೆ ಪ್ರಗತಿಯಲ್ಲಿದ್ದು

ಈ ಬಾರಿಯ ಜುನಾವಣಾ ಪ್ರಚಾರದಲ್ಲಿ ಬ್ರೆಕ್ಟಿಟ್ ವಿಷಯ ಮುಖ್ಯ ಅಂಶವಾಗಿತ್ತು ಕನ್ನರವೇಟವ್ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಭಾರಿ ಬಹುಮತಕ್ಕೆ ಕರೆ ನೀಡಿದ್ದಾರೆ ಮತ್ತೊಂದೆಡೆ ಪ್ರಮುಖ ಎರೋಧ ಪಕ್ಷವಾದ ಲೇಬರ್ ಪಾರ್ಟಿಯ ನಾಯಕ ಜೆರಿಮಿ ಕಾರ್ಟಿನ್ ಚ್ರೆಕ್ಲಿಟ್ ಕುರಿತು ನೂತನ ಪ್ರಸ್ತಾವ ಮಂಡಿಸಿದ್ದಾರೆ

ಲೋಕಸಭೆಗೆ ಇಂದು ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿರುವ ನಾಗರಿಕ ವಿಮಾನಯಾನ ಸಚಿವ ಪರ್ದೀಪ್ಸಿಂಗ್ ಮರಿ ನೂತನ ಸರ್ಕಾರ ರಜನೆಯಾದ ನಂತರ ಏರ್ ಇಂಡಿಯಾ ಬಂಡವಾಳ ವಾಪಸಾತಿ ಕಾರ್ಯತಂತ್ರಕ್ಕಾಗಿ ನಿರ್ದಿಷ್ಟ ಪರ್ಯಾಯ ವ್ಯವಸ್ಥೆ ರಜಿಸಲಾಗಿತ್ತು

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ದೆಹಲಿಯಲ್ಲಿಂದು ಸುಧ್ವಿಗೋಷ್ಠಿಯಲ್ಲಿ ವಿವರ ನೀಡಿದ ವಿದೇಶಾಂಗ ವಕ್ತಾರ ರವೀತ್ ಕುಮಾರ್ ಭಾರತ ಮತ್ತು ಅಮೆರಿಕ ನಡುವಿನ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ವಿಷಯಗಳ ಕುರಿತು ಎರಡೂ ದೇಶಗಳ ಸಚಿವರ ಮಟ್ಟದ ಮಾತುಕತೆ ನಡೆಯಲಿವೆ